ರಾಜ್ಯದ ಕರಾವಳಿ ಭಾಗದಲ್ಲಿ ಭಾರೀ ಮಳೆ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಶಾಲೆ ಹಾಗೂ ಪಿಯು ಕಾಲೇಜುಗಳಿಗೆ ಇಂದು ರಜೆ ಫೋಷಣೆ

ವ್ವಿಪ್ ಉಲ್ಲಂಘನೆ ಬಗ್ಗೆ ದೂರು ನೀಡಿದರೆ ಕ್ರಮ ಕೈಗೊಳ್ಳಲಾಗುವುದು ವಿಶ್ವಾಸಮತ ಯಾಚನೆ ಕುರಿತು ಚರ್ಚೆ ಮುಂದುವರೆಯಲಿ ಚರ್ಚೆ ನಿನ್ನೆಗೇ ಕೊನೆಗೊಂಡು ಅಂತಿಮ ನಿರ್ಧಾರಕ್ಕೆ ಬರಬೇಕಿದೆ ಸಮಯ ವ್ಯರ್ಥ ಮಾಡದೆ ಕಲಾಪಕ್ಕೆ ಅವಕಾಶ ಮಾಡಿಕೊಡಿ ಎಂದು ಸದಸ್ಟರಲ್ಲಿ ಸ್ವೀಕರ್ ಮನವಿ ಮಾಡಿದರು ರಾಜಿನಾಮೆ ನೀಡಿರುವ ಶಾಸಕರ ಅರ್ಜಿ ಕುರಿತ ನಿರ್ಧಾರವನ್ನು ಸಭಾಧ್ಯಕ್ಷರ ವಿವೇಚನೆಗೆ ಬಿಡುವ ಮೂಲಕ ಸ್ವೀಕರ್ ಪೀಠಕ್ಕೆ ಸುಪ್ರೀಂ ಕೋರ್ಟ್ ನೀಡಿರುವ ಗೌರವವನ್ನು ಉಳಿಸಿಕೊಳ್ಳಬೇಕಿದೆ ಎಂದು ರಮೇಶ್ ಕುಮಾರ್ ತಿಳಿಸಿದರು ಶಾಸಕರು ನೀಡಿರುವ ರಾಜಿನಾಮೆ ಕುರಿತು ಮೊದಲು ನಿರ್ಧಾರ ಕೈಗೊಳ್ಳಬೇಕು ಎಂದು ಕಾಂಗ್ರೆಸ್ ಸದಸ್ಕರು ಸಭಾಧ್ಯಕ್ಷರನ್ನು ಒತ್ತಾಯಿಸಿದರು ವಿಶ್ವಾಸಮತ ಗೊತ್ತುವಳಿ ಮೇಲೆ ಮಾತನಾಡಿದ ಸಚಿವ ಕೃಷ್ಣ ಬೈರೇಗೌಡ ಶಾಸಕರ ರಾಜಿನಾಮೆ ಕುರಿತು ಸ್ವೀಕರ್ ನಿರ್ಧಾರ ಕೈಗೊಳ್ಳದೇ ಮತ ವಿಭಜನೆ ಪ್ರಕ್ರಿಯೆ ಕೈಗೊಂಡರೆ ಮತ ವಿಭಜನೆ ಪಾವಿತ್ರ್ಯ ಕಳೆದುಕೊಳ್ಳಲಿದೆ ನಾವು ವಿಶೇಷ ಪರಿಸ್ಥಿತಿಯನ್ನು ಎದುರಿಸುತ್ತಿದ್ದೇವೆ ಸಭಾಧ್ಯಕ್ಷರು ಮೊದಲು ಶಾಸಕರ ರಾಜಿನಾಮೆ ಕುರಿತು ನಿರ್ಧಾರ ಕೈಗೊಳ್ಳಬೇಕು ಎಂದು ಹೇಳಿದರು

ಇಂದು ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆ ನಡೆಯಲಿರುವುದರಿಂದ ಬೆಳವಣಿಗೆಗಳನ್ನು ಆಧರಿಸಿ ಸದನ ನಿರ್ಣಯಿಸಬೇಕಿದೆ ಎಂದರು ಕರ್ನಾಟಕ ವಿಧಾನಸಭೆಯಲ್ಲಿ ಕೂಡಲೇ ಬಹುಮತ ಸಾಬೀತಿಗೆ ಆದೇತಿಸಬೇಕು ಎಂದು ಇಬ್ಬರು ಪಕ್ಷೇತರ ಶಾಸಕರು ಸಲ್ಲಿಸಿದ ಅರ್ಜಿ ವಿಚಾರಣೆಯನ್ನು ನಿನ್ನೆ ಕೂಡಲೇ ಕೈಗೆತ್ತಿಕೊಳ್ಳಲು ನಿರಾಕರಿಸಿದ ಮುಖ್ಯನ್ನಾಯಮೂರ್ತಿ ರಂಜನ್ ಗೊಗೊಯ್ ನೇತೃತ್ವದ ಸುಪ್ರೀಂ ಕೋರ್ಟ್ ನ್ಯಾಯಪೀಠ ಇಂದು ಈ ಅರ್ಜಿ ಪರಿಶೀಲಿಸುವುದಾಗಿ ತಿಳಿಸಿದೆ ಇಬ್ಬರು ಪಕ್ಷೇತರ ಶಾಸಕರಾದ ಆರ್ ಶಂಕರ್ ಮತ್ತು ಎಚ್ ನಾಗೇತ್ ಪರ ವಕೀಲ ಮುಕುಲ್ ರೋಹಟಗಿ ಕರ್ನಾಟಕದ ವಿಷಯಕ್ಕೆ ಸಂಬಂಧಿಸಿದಂತೆ ಹೊಸ ಅರ್ಜಿಯನ್ನು ಸಲ್ಲಿಸಿದ್ದು ಶೀಘ ವಿಚಾರಣೆಗೆ ಕೈಗೆತ್ತಿಕೊಳ್ಳಬೇಕು ನ್ಯಾಯಾಲಯದಿಂದ ಏನಾದರೂ ಆದೇಶ ಬರಬಹುದೆಂಬ ನಿರೀಕ್ಷೆಯಲ್ಲಿ

ಕುಮಾರಸ್ವಾಮಿ ನೇತೃತ್ವದ ಸರ್ಕಾರಕ್ಕೆ ಆದೇಶಿಸಬೇಕು ಎಂದು ಕೋರಿ ಇಬ್ಬರು ಪಕ್ಷೇತರ ಶಾಸಕರು ಹೊಸ ಅರ್ಜೆಯಲ್ಲಿ ಮನವಿ ಮಾಡಿದ್ದಾರೆ

ಈ ಪರಿಸ್ಥಿತಿಯ ಲಾಭ ಪಡೆಯುತ್ತಿರುವ ಸರ್ಕಾರ ಪೊಲೀಸ್ ಅಧಿಕಾರಿಗಳು ಆಡಳಿತಾಧಿಕಾರಿಗಳು ಹಾಗೂ ಇತರ ಅಧಿಕಾರಿಗಳ ವರ್ಗಾವಣೆ ಮಾಡುತ್ತಿದೆ ಎಂದು ಪಕ್ಷೇತರ ಶಾಸಕರು ನ್ಯಾಯಪೀಠದ ಮುಂದೆ ತಿಳಿಸಿದ್ದಾರೆ

ಬಂಡಾಯ ಶಾಸಕರು ಇಂದು ಸದನಕ್ಕೆ ಹಾಜರಾಗದಿದ್ದರೆ ಎಲ್ಲ ರೀತಿಯ ತ್ರಮಗಳು ಜರುಗುವ ಸಾಧ್ಯತೆ ಇದ್ದು ಅನಗತ್ಯ ಬೆಳವಣಿಗೆಗಳಿಗೆ ಇಂಬು ನೀಡದೇ ಕಲಾಪಕ್ಕೆ ಹಾಜರಾಗಿ ಎಂದು ಕಾಂಗ್ರೆಸ್ ಹಿರಿಯ ಮುಖಂಡ ಡಿ

ರಾಜಿನಾಮೆ ಅಂಗೀಕಾರ ಅಥವಾ ತಿರಸ್ಕಾರ ಸ್ವೀಕರ್ ಅವರಿಗೆ ಬಿಟ್ಟ ವಿಷಯ ಎಂದು ಅವರು ಸ್ಪಷ್ಟ ಪಡಿಸಿದರು ನಿನ್ನೆ ಸದನ ಸಮಾವೇಶಗೊಳ್ಳುತ್ತಿದ್ದಂತೆ ಬಿಜೆಪಿ ಸದಸ್ಕರು ವಿಧಾನ ಪರಿಷತ್ತಿನಲ್ಲಿ ಭಿತ್ತಿ ಪತ್ರಗಳನ್ನು ಪ್ರದರ್ಶಿಸಿ ಘೋಷಣೆ ಕೂಗಿದರು ಗದ್ದಲದ ನಡುವೆಯೇ ಸಭಾ ನಾಯಕಿ ಹಾಗೂ ಮಹಿಳಾ ಮತ್ತು ಮಕ್ಕಳ ಕಲ್ಕಾಣ ಖಾತೆ ಸಚಿವೆ ಡಾಕ್ಟರ್ ಜಯಮಾಲಾ ವಿವಿಧ ಸಮಿತಿಗಳ ಚುನಾವಣಾ ಪ್ರಸ್ತಾವವನ್ನು ಮಂಡಿಸಿದರು ಈ ವೇಳೆ ಗದ್ದಲ ಹೆಚ್ಚಾಗುತ್ತಿದ್ದಂತೆ ಸಭಾಪತಿ ಕೆ ಪ್ರತಾಪ ಚಂದ್ರ ಶೆಟ್ಟ ಕಲಾಪವನ್ನು ಇಂದಿಗೆ ಮುಂದೂಡಿದರು ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ ರಾಜ್ಯದ ಕರಾವಳಿ ಭಾಗದಲ್ಲಿ ಕಳೆದ ಎರಡು ದಿನಗಳಿಂದ ಭಾರೀ ಮಳೆಯಾಗುತ್ತಿರುವ ಹಿನ್ನೆಲೆ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಶಾಲೆ ಹಾಗೂ ಪಿಯು ವರೆಗಿನ ಕಾಲೇಜುಗಳಿಗೆ ಇಂದು ರಜೆ ಫೋಷಿಸಿ ಜಿಲ್ಲಾಧಿಕಾರಿ ಸಸಿಕಾಂತ್ ಸೆಂಥಿಲ್ ಆದೇಶ ಹೊರಡಿಸಿದ್ದಾರೆ ಕೊಡಗು ಜಿಲ್ಲೆಯಲ್ಲಿ ಮುಂಗಾರು ಬಿರುಸಾಗಿದೆ

ಕಳೆದ ವರ್ಷ ಪ್ರಕೃತಿ ವಿಕೋಪ ಸಂಭವಿಸಿದ್ದ ಸ್ಥಳಗಳಲ್ಲಿ ಎಲ್ಲಾ ಮುನ್ನೆಚ್ಚರಿಕೆ ಕ್ರಮಗಳನ್ನು ಜಿಲ್ಲಾಡಳಿತ ಕೈಗೊಂಡಿದೆ ಅಧಿಕಾರಿಗಳನ್ನು ಮುಂಜಾಗ್ರತಾ ಕ್ರಮವಾಗಿ ಸೂಕ್ಷ್ಮ ಪ್ರದೇಶಗಳಲ್ಲಿ ನಿಯೋಜಿಸಿದೆ

ಕಾವೇರಿ ಜಲಾನಯನ ಪ್ರದೇಶದ ಹೊಲ ಗದ್ದೆಗಳು ನದಿ ನೀರಿನಲ್ಲಿ ಮುಳುಗಿವೆ

ಶ್ರೀಹರಿ ಕೋಟಾದ ಸತೀತ ಧವನ್ ಬಾಹ್ವಾಕಾಶ ಕೇಂದ್ರದಲ್ಲಿ ಇಸ್ತೋ ಅಧ್ಯಕ್ಷ ಡಾಕ್ಟರ್ ಕೆ ಸಿವನ್ ಈ ಸಂತಸ ಹಂಚಿಕೊಂಡು ಭಾರತ ನಾಲ್ಕು ಟನ್ ಸಾಮರ್ಥ್ಯದ ಉಪಗ್ರಹವನ್ನು ನಭಕ್ಷೆ ಕೊಂಡೊಯ್ಯುವಲ್ಲಿ ಜಯ ಸಾಧಿಸಿದೆ

ದೇಶದ ಪ್ರತಿಯೊಬ್ಬ ಪ್ರಜೆ ಹೆಮ್ಮೆ ಪಡುವ ಸಾಧನೆಯಾಗಿದೆ ಎಂದು ಟ್ವೀಟ್ ಮಾಡಿದ್ದಾರೆ

ಕುಮಾರಸ್ವಾಮಿಯವರು ಟ್ವೀಟ್ ಮೂಲಕ ಇಸ್ತೋ ವಿಜ್ವಾನಿಗಳನ್ನು ಅಭಿನಂದಿಸಿದ್ದು ಬಾಹ್ನಾಕಾಶ ಸಂಶೋಧನಾ ವಲಯದಲ್ಲಿ ಭಾರತಕ್ಕೆ ಜಾಗತಿಕ ಮನ್ನಣೆ ದೊರಕಿಸಿಕೊಟ್ಟ ಸಾಧನೆ ಎಂದು ಬಣ್ಣಿಸಿದ್ದಾರೆ ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ

ಚುಟುಕು ಸುದ್ದಿ ಪ್ರಸಕ್ತ ಶೈಕ್ಷಣಿಕ ವರ್ಷದ ಪಿಯು ಕೋರ್ಸ್ಗೆ ವಿಶೇಷ ದಂಡ ಶುಲ್ಲದೊಂದಿಗೆ ದಾಖಲಾತಿ ಪಡೆಯುವ ದಿನಾಂಕವನ್ನು

ದೊಡ್ಡಬಳ್ಳಾಪುರದಲ್ಲಿ ಜಿಲ್ಲಾ ಮಟ್ಟದ ಕಬಡ್ಡಿ ಪಂದ್ಯಾವಳಿಗಳನ್ನು ಉದ್ರಾಟಿಸಿದ ಅಂತಾರಾಷ್ಷೀಯ ಕಬಡ್ಡಿ ಆಟಗಾರ ಹಾಗೂ ಅರ್ಜುನ ಪ್ರಶಸ್ತಿ ಪುರಸ್ಟತ ಕ್ರಿಡಾಪಟು ಹೊನ್ನಪ್ಪಗೌಡ ಗ್ರಾಮೀಣ ಭಾಗದಲ್ಲಿ ಉತ್ತಮ ಕಬಡ್ಡಿ ಪಟುಗಳಿದ್ದು ಅವರಿಗೆ ಸೂಕ್ತ ಅವಕಾಶ ಕಲ್ಪಿಸಲು ಎಲ್ಲ ಜಿಲ್ಲೆಗಳಲ್ಲೂ ಕಬಡ್ಡಿ ಪಂದ್ಯಾವಳಿಗಳನ್ನು ನಡೆಸಲಾಗುತ್ತಿದೆ ಎಂದರು ಮಂಗಳೂರಿನಲ್ಲಿ ಡೆಂಗಿ ಜ್ವರದಿಂದ ಮತ್ತೊಬ್ಬರು ನಿನ್ನೆ ಮೃತಪಟ್ಟದ್ದಾರೆ

ರಾಜ್ಯದ ಕರಾವಳಿ ಭಾಗದಲ್ಲಿ ಭಾರೀ ಮಳೆ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಶಾಲೆ ಹಾಗೂ ಪಿಯು ಕಾಲೇಜುಗಳಿಗೆ ಇಂದು ರಜೆ ಫೋಷಣೆ

ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು